ಟಿ

ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಚಿನ್ನದ ಅಂಬಾರಿಯಲ್ಲಿ ವೀರಾಜಮಾನಳಾದ ನಾಡದೇವತೆ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಗೆ ಶುಭ ಕುಂಬ ಲಗ್ನದಲ್ಲಿ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ರಾಜವಂಶಸ್ವ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಜಿಲ್ಲಾ ಉಸ್ತುವಾರಿ ಸಚಿವ ಮಿಸೋಮಣ್ಣ ಮಹಾಪೌರರಾದ ಮಷ್ನಲತಾ ಜಗನ್ನಾಥ್ ಜಿಲ್ಲಾಧಿಕಾರಿ ಅಭಿರಾಮ್ ಶಂಕರ್ ಮೊಲೀಸ್ ಆಯುಕ್ತ ಕೆ ಟಿ ಬಾಲಕೃಷ್ಣ ಮತ್ತಿತರರು ಪಾಲ್ಗೊಂಡಿದ್ದರು

ಅರ್ಜುನನಿಗೆ ಕುಮ್ನಿ ಕಾವೇರಿ ವಿಜಯಾ ಗಜಗಳು ಜತೆಯಾಗಿದ್ದವು ಈ ದೃಶ್ಚವನ್ನು ಲಕ್ಷಾಂತರ ಮಂದಿ ಕಣ್ನುಂಬಿಕೊಂಡರು ಜಂಬೂಸವಾರಿ ಸಾಗಿದ ಸಯ್ಕಾಜಿರಾವ್ ರಸ್ತೆಯ ಇಕ್ಕೆಲಗಳಲ್ಲಿ ಜನಸ್ತೋಮ ನೆರೆದಿತ್ತು

ಮೆರವಣಿಗೆಯಲ್ಲಿ ದೇವರಾಜು ತಂಡದಿಂದ ಪೂಜಾಕುಣಿತ ವೀರಯ್ಮ ಆಂಜನೇಯ ಅವರಿಂದ ಕೋಲಾಟ ವೀರಮದಕರಿ ನಾಯಕರ ಸಂಘದಿಂದ ದೊಣ್ಣವರಸೆ ಸಿದ್ದರಾಜು ಅವರಿಂದ ಮರಗಾಲುಕುಣಿತ ಸಿ ಮಂಜುನಾಥ್ ಅವರಿಂದ ತಮಟೆ ನಗಾರಿ ಮಹಾರಾಷ್ಷ ತಂಡದಿಂದ ಡಾಂಗ್ರಿಗಜ ಹೀಗೆ ಮುಂತಾದ ಕಲಾ ತಂಡಗಳು ತಮ್ಮ ಅದ್ದುತ ಪ್ರದರ್ಶನವನ್ನ ಜಂಬೂ ಸವಾರಿ ಮೆರವಣಿಗೆಯುದ್ದಕ್ಕೂ ನೀಡಿದವು ಜನಪದ ಕಲಾತಂಡಗಳ ಪ್ಟೆಕಿ ಕಂಸಾಳೆ ಪೂಜಾಕುಣಿತ ಡೊಳ್ಳುಕುಣಿತ ಗೊರವ ಕುಣಿತ ವೀರಗಾಸೆ ವೀರಭದ್ರ ಕುಣಿತ ಕೀಲುಕುದುರೆ ಸೇರಿದಂತೆ ಇತರೇ ತಂಡಗಳ ಪ್ರದರ್ಶನ ಅನಾವರಣಗೊಂಡವು

ಇದರೊಂದಿಗೆ ದಸರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಇಂದು ಬೆಳಗ್ಗೆ ಚಾಮುಂಡಿಬೆಟ್ಟದ ತಪ್ಪಲಿನಲ್ಲಿರುವ ಸುತ್ತೂರು ಶಾಖಾ ಮಠಕ್ಕೆ ಭೇಟಿ ನೀಡಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿಯ ಮೈಸೂರು ದಸರಾ ಮಹೋತ್ಸವ ಚಾಮುಂಡೇಶ್ವರಿಯ ದಯೆಯಿಂದ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ

ಸಂಜೆ ನಡೆಯುವ ಪಂಜಿನ ಕವಾಯಿತಿನಲ್ಲಿ ರಾಜ್ಯಪಾಲರು ಭಾಗವಹಿಸಲಿದ್ದಾರೆ ಸಾರ್ವಜನಿಕರು ಶಾಂತರೀತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಸಚಿವ ಸಿ

ರವಿ ಮಾತನಾಡಿ ದಸರಾ ಪ್ರಾಧಿಕಾರ ಸ್ಟಾಪನೆ ಕುರಿತಂತೆ ಸಲಹೆ ಬಂದಿದೆ ರಾಜಕೀಯ ಅನಿಶ್ಚಿತತೆಯಿಂದಾಗಿ ಪ್ರಾಧಿಕಾರ ರಚಿಸಲಾಗಿಲ್ಲ ನಾಡಹಬ್ಬ ವಿಶ್ವದ ಹಬ್ಬ ಆಗಬೇಕು ಈ ನಿಟ್ಟಿನಲ್ಲಿ ದಸರಾ ಪ್ರಾಧಿಕಾರ ರಚನೆಯಾಗಬೇಕು ದಸರಾ ಆಚರಣೆಗೂ ಆರು ತಿಂಗಳ ಮುಂಚಿತವಾಗಿ ವಿದೇಶಿ ಪ್ರವಾಸಿಗರನ್ನು ಸೆಳೆಯುವ ಕೆಲಸ ಆಗಬೇಕು ಎಂದು ಹೇಳಿದರು ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ವತಿಯಿಂದ ನಡೆಯುತ್ತಿರುವ ಮಂಗಳೂರು ದಸರಾ ಮೆರವಣಿಗೆ ಇದೀಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅರಂಭಗೊಂಡಿದೆ ಶ್ರೀ ಕ್ಷೇತ್ರ ದಲ್ಲಿ ಪೂಜಾ ವಿಧಿವಿಧಾನಗಳು ಮುಗಿದ ಬಳಿಕ ಶಾರದಾ ಮಾತೆ ನವದುರ್ಗೆಯರ ಶೋಭಾಯಾತ್ರೆ ಆರಂಭಗೊಂಡಿತು

ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಈ ಬಾರಿ ಮೆರವಣಿಗೆಯ ಸ್ವರೂಪದಲ್ಲಿ ಬದಲಾವಣೆ ಮಾಡಿದೆ ಈ ಹಿಂದೆ ಸ್ತಬ್ಧ ಚಿತ್ರಗಳು ಹಾಗೂ ಕಲಾತಂಡಗಳ ಬಳಿಕ ನವದುರ್ಗೆಯರ ಸಹಿತ ಶಾರದಾಮಾತೆ ಶೋಭಾಯಾತ್ರೆ ಸಾಗಿದರೆ ಈ ಬಾರಿ ನವದುರ್ಗೆ ಪಾಗೂ ಶಾರದಾ ಮಾತೆ ಮೊದಲು ಸಾಗಲಿದ್ದು ವಿವಿಧ ಸ್ತಬ್ಧ ಚಿತ್ರಗಳು ಹಿಂಬಾಲಿಸಲಿವೆ ಮಂಗಳೂರು ದಸರಾ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ಬೀದಿಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ ಶಾರದಾಮಾತೆಯ ಶೋಭಾಯಾತ್ರೆ ನಗರದ ಮಣ್ಣಗುಡ್ಡ ಮಾರ್ಗವಾಗಿ ಲೇಡಿಒಲ್ ಸರ್ಕಲ್ ಲಾಲ್ ಭಾಗ್ ಪಿಎಎಸ್ ವೃತ್ತ ಕೆಎಸ್ ರಾವ್ ರಸ್ತೆ ಪಂಪನಕಟ್ಟೆ ರಥ ಬೀದಿ ವೆಂಕಟ್ರಮಣ ದೇವಸ್ಥಾನ ಮಾರ್ಗವಾಗಿ ರಾತ್ರಿಯಿಡೀ ಸಂಚರಿಸಿ ನಾಳೆ ಮುಂಜಾನೆ ಮರಳಿ ಶ್ರೀಕ್ಷೇತ್ರಕ್ಕೆ ಆಗಮಿಸಿ ಕ್ಷೇತ್ರದ ಪುಷ್ಕರಣಿಯಲ್ಲಿ ವಿಸರ್ಜನೆಗೊಳ್ಳಲಿದೆ ಕೊಡಗು ಜಿಲ್ಲೆಯ ಮಡಿಕೇರಿ ಪಾಗೂ ಗೋಣಿಕೊಪ್ಪಲುವಿನಲ್ಲಿ ನಾಡ ಪಬ್ಪ ದಸರಾ ಸಂಭಮ ಕಳೆಗಟ್ಟಿದ್ದು ಇಂದು ರಾತ್ರಿ ದಸರಾ ಪ್ರಯುಕ್ತ ಅದ್ಧೂರಿಯಾಗಿ ದೇವಾಲಯಗಳ ಮಂಟಪ ಮೆರವಣಿಗೆ ಆಯೋಜಿಸಲಾಗಿದೆ

ಈಗಾಗಲೇ ದಸರಾ ವೈಭವ ಕಣ್ತಂಬಿಸಿಕೊಳ್ಳಲು ರಾಜ್ಯದ ವಿವಿಧೆಡೆಗಳಿಂದ ಪ್ರವಾಸಿಗರು ಮಡಿಕೇರಿಗೆ ಆಗಮಿಸುತ್ತಿದ್ದಾರೆ ಮಡಿಕೇರಿಯ ಪಲವು ಪ್ರಮುಖ ರಸ್ತೆಗಳಲ್ಲಿ ವಾಪನ ಸಂಚಾರವನ್ನು ನಿರ್ಬಂಧಿಸಲಾಗಿದ್ದು ಪಾದಜಾರಿಗಳಿಗೆ ಅನುಕೂಲ ಕಲ್ಪಿಸಲಾಗಿದೆ ದಸರಾ ಹಿನ್ನೆಲೆಯಲ್ಲಿ ಮಡಿಕೇರಿಯಲ್ಲಿ ಮೊಲೀಸ್ ಬಂದೋಬಸ್ತ್ ಬಿಗಿಗೊಳಿಸಲಾಗಿದೆ ರಾತ್ರಿಯಿಡೀ ಗಾಂಧಿ ಮೈದಾನದಲ್ಲಿ ವೈವಿಧ್ಯಮಯ ಸಾಂಸ್ಟತಿಕ ಕಾರ್ಯಕ್ರಮಗಳೂ ಜನರ ಮನತಣಿಸಲಿವೆ ರಾಯಚೂರು ನಗರದಲ್ಲಿಂದು ನಗರ ಸಭೆ ವತಿಯಿಂದ ದಸರಾ ಆಚರಣೆ ಅದ್ಧೂರಿಯಾಗಿ ನಡೆಯಿತು ನಾಡದೇವಿ ಭುವನೇಶ್ವರಿ ಭಾವಚಿತ್ರಕ್ಕೆ ಕಿಲ್ಲಾ ಬಸ್ಕ್ರನ ಮರದ ಶ್ರೀಗಳಾದ ಶಾಂತಮಲ್ಲ ಶಿವಾಚಾರ್ಯ ಪಾಗೂ ಶಾಸಕ ಡಾ

ನಂತರ ನಾಡದೇವಿಯ ಮೆರವಣಿಗೆ ಅಲಂಕೃತವಾಗಿರುವ ವಾಪನದಲ್ಲಿ ಸಕಲ ಕಲಾ ತಂಡಗಳೊಂದಿಗೆ ನಡೆಯಿತು ಡೊಳ್ಳು ಕೋಲು ಪಲಗೆ ಮೇಳ ಹಾಗೂ ಪಗಲು ವೇಷಗಾರರು ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವು ನಗರ ಸಭೆಯಿಂದ ನಗರದ ಪ್ರಮುಖ ಬೀದಿಗಳ ಮೂಲಕ ಮಣಕ ಪ್ರಭುದೇವ ಸ್ನಾನದ ಬಳಿ ಇರುವ ಬನ್ನಿ ಮಂಟಪಕ್ಕೆ ಮೆರವಣಿಗೆ ತೆರಳಿತು ನಗರಸಭೆಯ ಸದಸ್ಕರ ಅಧಿಕಾರಿಗಳು ಮತ್ತು ನಗರದ ಗಣ್ಯರು ಭಾಗವಹಿಸಿದ್ದರು

ಈ ಹಿನ್ನೆಲೆಯಲ್ಲಿ ಇಂದು ವಿವಿಧ ಕಾರ್ಯಕ್ರಮಗಳನ್ನು ವಿರ್ಪಡಿಸಲಾಗಿದೆ

ಘಾಜಿಯಾಬಾದ್ನಲ್ಲಿರುವ ವಾಯುಪಡೆಯ ಕೇಂದ್ರ ಕಚೇರಿಯಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು

ಸಮಾರಂಭದಲ್ಲಿ ಆಕಾಶಗಂಗಾ ತಂಡ ವೈಮಾನಿಕ ಪ್ರದರ್ಶನ ನಡೆಸಿತು

ಮಿಗ್ ವಿಮಾನ ಪಾರಾಟದಲ್ಲಿ ಕಮಾಂಡರ್ ಅಭಿನಂದನ್ ವರ್ಧಮಾನ ಅವರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ವಾಯುಪಡೆಯ ವರಿಷ್ಠ ರಾಕೇಶ್ ಕುಮಾರ್ ಸಿಂಗ್ ಬೌದೂರಿಯ ನಂತರ ಮಾತನಾಡಿ ಭಾರತೀಯ ವಾಯುಪಡೆಗೆ ವಿಶೇಷ ಸ್ಥಾನಮಾನವಿದೆ ದೇಶದ ರಕ್ಷಣೆಗೆ ಭಾರತೀಯ ವಾಯುಪಡೆ ಯಾವುದೇ ತ್ಯಾಗಕ್ಕೂ ಸಿದ್ಧ ಎಂದು ಹೇಳಿದರು ಭೂ ಸೇನಾ ಮಹಾದಂಡನಾಯಕ ಬಿಪಿನ್ ರಾವತ್ ಸೇರಿದಂತೆ ಅನೇಕ ರಕ್ಷಣಾ ಅಧಿಕಾರಿಗಳು ಉಪಶ್ಯಿತರಿದ್ದರು ಭಾರತೀಯ ವಾಯುಪಡೆಯ ಸಂಸ್ಥವನಾ ದಿನಾಚರಣೆ ಅಂಗವಾಗಿ ರಾಷ್ಟಪತಿ ಉಪರಾಷ್ಟಪತಿ ಹಾಗೂ ಪ್ರಧಾನಮಂತ್ರಿ ಅವರು ವಾಯುಪಡೆಯ ಸಿಬ್ಬಂದಿಯನ್ನು ಅಭಿನಂದಿಸಿದ್ದಾರೆ

ಏರ್ ಮಾರ್ಷಲ್ ಟಿ ಡಿ ಜೋಸೆಫ್ ಮತ್ತು ಇತರ ಗಣ್ಣರು ಯುದ್ದ ಸ್ನಾರಕಕ್ಕೆ ಮಷ್ವಗುಚ್ಚ ಇರಿಸಿ ಹುತಾತ್ನ ಯೋಧರಿಗೆ ಗೌರವ ಸಲ್ಲಿಸಿದರು ಇದೇ ವೇಳೆ ಎರಡು ನಿಮಿಷಗಳ ಮೌನಾಚರಣೆ ಮಾಡಲಾಯಿತು ಸಂಸ್ಥಾಪನಾ ದಿನದ ಅಂಗವಾಗಿ ಇಡೀ ವಾರ ವಿವಿಧ ಕಾರ್ಯಗಳನ್ನು ಆಯೋಜಿಸಲಾಗಿತ್ತು ಇಂದು ತರಬೇತಿ ಕಮಾಂಡ್ ಅಧೀನದ ಎಲ್ಲಾ ಸ್ನೇಷನ್ಗಳು ಮತ್ತು ಘಟಕಗಳಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು

ಡಿ ಜೋಸೆಫ್ ಅವರು ವಾಯುಪಡೆಯೊಂದಿಗಿನ ತಮ್ಮ ಒಡನಾಟವನ್ನು ನೆನಪಿಸಿಕೊಂಡರು

ಆರ್ ಪುರ ಹೆಬ್ಬಾಳ ಮೂಲಕ ಮೆಟ್ರೋ ಮಾರ್ಗ ವಿಮಾನ ನಿಲ್ದಾಣವನ್ನು ತಲುಪಲಿದೆ

ಆರ್ ಪುರ ತನಕ ನಿರ್ಮಾಣವಾಗಲಿರುವ ಎತ್ತರಿಸಿದ ಮಾರ್ಗವೇ ವಿಮಾನ ನಿಲ್ಲಾಣದ ತನಕ ವಿಸ್ತರಣೆಯಾಗಲಿದೆ

ಎರಡು ನಿಲ್ದಾಣಗಳು ಸುರಂಗದಲ್ಲಿ ಇರಲಿವೆ

ಮಾರ್ಗ ಪೂರ್ಣಗೊಂಡ ಬಳಿಕ ಕೆ ಆರ್

ವಿಧಾನ ಪರಿಷತ್ನ ಪಶ್ಚಿಮ ಪದವೀಧರ ಮತಕ್ಷೇತ್ರದ ವಿಶೇಷ ಸಭೆ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಸರ್ ನೇತೃತ್ವದಲ್ಲಿ ಇಂದು ಹುಬ್ಬಳ್ಳಿಯಲ್ಲಿ ನಡೆಯಿತು ಸಭೆಯಲ್ಲಿ ಮಾತನಾಡಿದ ಸಚಿವರು ಎಲ್ಲರ ಜೊತೆ ಸಮಾಲೋಚನೆ ನಡೆಸಿ ಪಶ್ಚಿಮ ಪದವೀಧರ ಮತಕ್ಷೇತ್ರಕ್ಷೆ ಅಭ್ವರ್ಥಿಯನ್ನು ಆಯ್ಡೆ ಮಾಡಲಾಗುವುದು ರಾಜ್ಯ ಪಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ ಪದವೀಧರ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲು ಶ್ರಮಿಸಬೇಕು ಎಂದು ಕರೆ ನೀಡಿದರು ರಾಜ್ಡದ ದಕ್ಷಿಣ ಒಳನಾಡಿನಲ್ಲಿ ನೈರುತ್ತ ಮುಂಗಾರು ಚುರುಕುಗೊಂಡಿದ್ದು

ಎಂ

ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ನ ಮೋಡ ಕವಿದ ವಾತಾವರಣ ಕೆಲವೊಮ್ಮೆ ಗುಡುಗು ಸಹಿತ ಮಳೆ ಸಾಧ್ಯತೆ